ಿ ಪ್ರಕೃತಿ ವಿಕೋಪ ಮತ್ತು ಕೋವಿಡ್ ನಡುವೆಯೂ ಕೃಷಿಕರು ಉತ್ಪಾದನೆಯನ್ನು ಕಾಪಾಡಿಕೊಂಡು ದೇಶವನ್ನು ಮುನ್ನಡೆಸಿದ್ದಾರೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಿ ನೂತನ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಬೆಂಗಳೂರಿನಲ್ಲಿಂದು ಆಯೋಜಿಸಿರುವ ಟ್ರಾಕ್ಷರ್ ರ್ಡಾಲಿ ಹಾಗೂ ಪ್ರತಿಭಟನೆ ಕೈಬಿಡುವಂತೆ ಸಚಿವ ಬಿ

ರಾಷ್ಲಸತಿ ರಾಮನಾಥ್ ಕೋವಿಂದ್ ಅವರು ದಿಲ್ಲಿಯಲ್ಲಿ ಇಂದು ಬೆಳಗ್ಗೆ ರಾಷ್ಲದ್ವಚಾರೋಹಣ ನೇರವೇರಿಸಲಿದ್ದಾರೆ ರಾಷ್ಲ ರಾಜಧಾನಿ ದಿಲ್ಲಿಯ ರಾಜ್ಪಥ್ನಲ್ಲಿ ದೇಶದ ಸಾಂಸ್ಟತಿಕ ವೈವಿಧ್ಯತೆ ಕಲಾ ಪ್ರಕಾರಗಳು ಸೇನಾ ಸಾಮರ್ಥ್ಯ ಪ್ರದರ್ಶನಗೊಳ್ಳಲಿದೆ

ಮೊದಲ ಬಾರಿಗೆ ಗಣರಾಜ್ಣೋತ್ಸವ ಪರೇಡ್ನಲ್ಲಿ ಪ್ರದರ್ತನಗೊಳ್ಳುತ್ತಿರುವ ಇದು ವಿಮಾನ ನಿಗ್ರಹ ವ್ಯವಸ್ಥೆಯಾಗಿದೆ

ಗಣರಾಜ್ಯೋತ್ಸವ ಆಚರಣೆಯ ನಿಮಿತ್ತ ಹೊಸದಿಲ್ಲಿಯಲ್ಲಿ ನಡೆಯಲಿರುವ ಪಥಸಂಚಲನದಲ್ಲಿ ಈ ಬಾರಿ ಕರ್ನಾಟಕದಿಂದ ವಿಜಯನಗರ ಸಾಮ್ರಾಜ್ದದ ಕಲೆ ಶ್ರೀಮಂತಿಕೆ ಬಿಂಬಿಸುವ ಸ್ತಬ್ಬಚಿತ್ರದ ಪ್ರದರ್ಶನ ನಡೆಯಲಿದೆ ಸ್ತಬ್ಧ ಚಿತ್ರದಲ್ಲಿ ಅಂಜನಾದ್ರಿ ಬೆಟ್ಟ ಶ್ರೀಕೃಷ್ಣದೇವರಾಯ ಪಟ್ಟಾಭಿಷೇಕ ಪಜಾರರಾಮ ದೇವಸ್ಥಾನ ಹಾಗೂ ಉಗ್ರ ನರಸಿಂಹನ ಕಲಾಕೃತಿಗಳು ನೋಡುಗರ ಕಣ್ಣನ ಸೆಳೆಯಲಿದ್ದು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಸ್ಮರಿಸಲಾಗುತ್ತದೆ

ಈ ಬಾರಿ ಶಾಲಾ ಮಕ್ಕಳಿಂದ ಯಾವುದೇ ಪಥ ಸಂಚಲನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುವುದಿಲ್ಲ ಮುಖ್ಯಮಂತ್ರಿ ಬಿ ಎಸ್

ಮುಖ್ಯಮಂತ್ರಿಗಳ ಸಂದೇತ ದೂರದರ್ಶನದ ಚಂದನ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ

ಹೆಡ್ಡೆ ಅವರಿಗೆ ವೈದ್ಯಕೀಯ ಸೇವೆಯನ್ನು ಗುರುತಿಸಿ ಪದ್ದವಿಭೂಷಣ ಪ್ರಶಸ್ತಿ

ಕಲೆ ವಿಭಾಗದಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷೆ ಮಂಜಮ್ಮ ಜೋಗತಿ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ರಂಗಸ್ವಾಮಿ ಲಕ್ಷ್ಮಿನಾರಾಯಣ ಕಶ್ಯಪ್ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಕೆ ವೈ ವೆಂಕಟೇತ್ ಅವರನ್ನು ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ

ಬಾಲಸುಬ್ರಹ್ಮಣ್ಯಂ ಅವರಿಗೆ ಮರಣೋತ್ತರವಾಗಿ ಪದ್ದವಿಭೂಷಣ ಪ್ರಶಸ್ತಿಯ ಗೌರವ ಸಂದಿದೆ

ಶೌರ್ಯ ಪ್ರಶಸ್ತಿ ಪದಕಕ್ಕೆ ಬಳ್ಳಾರಿಯ ಅಗ್ನಿಶಾಮಕ ಚಾಲಕ ಸೂಗನಗೌಡ ವಿಶಿಷ್ಸ ಸೇವಾ ಪದಕಕ್ಕೆ ಬೆಂಗಳೂರಿನ ಅಗ್ನಿಶಾಮಕ ನಿಯಂತ್ರಣ ಇಲಾಖೆಯ ಉಪನಿರ್ದೇಶಕ ಸಿ ಬಸವಣ್ಣ ಮೂಡಬಿದರೆ ಅಗ್ನಿಶಾಮಕ ಇಲಾಖೆಯ ಸಹಾಯಕ ಠಾಣಾಧಿಕಾರಿ ಪ್ರವೀಣ್ ಆಯ್ಲೆಯಾಗಿದ್ದಾರೆ ಶ್ಲಾಘನೀಯ ಸೇವಾ ಪದಕಕ್ಕೆ ಕೊಪ್ಪಳದ ಅಗ್ನಿಶಾಮಕ ದಳದ ರಾಣಾಧಿಕಾರಿ ಜಿ ಕೃಷ್ಣೋಜಿ ಮೂಡಬಿದರೆ ಪ್ರಮುಖ ಅಗ್ನಿಶಾಮಕ ದಳದ ಯೋಗೇತ ಪಿ ಬಂಗೇರ ಬೆಂಗಳೂರಿನ ಅಗ್ನಿಶಾಮಕ ದಳದ ಚಾಲಕ ಎಂ ತುಳಿಸಿರಾಮಪ್ಪ ಮತ್ತು ಮಂಗಳೂರು ಅಗ್ವಿಶಾಮಕ ದಳದ ಬಿ

ರಾಜೇಶ್ ಆಯ್ಕೆಯಾಗಿದ್ದಾರೆ

ಇಂದು ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳ ರಾಯಣ್ಣ ಅವರ ಹುತಾತ್ಮ ದಿನ

ಕನ್ನಡಾಂದೆಯ ಹೆಮ್ದೆಯ ಪುತ್ರ

ಸುಧಾಕರ್ ಗೌರಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ

ಗಣರಾಜ್ಯೋತ್ಸವದ ಮುನ್ನಾ ದಿನವಾದ ನಿನ್ನೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಕೃತಿ ವಿಕೋಪ ಮತ್ತು ಕೋವಿಡ್ ನಡುವೆಯೂ ಕೃಷಿಕರೂ ಉತ್ಪಾದನೆಯನ್ನು ಕಾಪಾಡಿಕೊಂಡು ದೇಶವನ್ನು ಮುನ್ನಡೆಸಿದ್ದಾರೆ ರೈತರಂತೆ ಸಶಸ್ತ ಪಡೆಗಳ ವೀರ ಯೋಧರು ಅತ್ಯಂತ ಕಠಿಣ ಪರಿಸ್ಥಿತಿಗಳ ನಡುವೆಯೂ ರಾಷ್ಟೀಯ ಗಡಿಗಳ ಭದ್ರತೆಯನ್ನು ಖಾತ್ರಿ ಪಡೆಸಿದ್ದಾರೆ ಎಂಬುದು ಹಮ್ಮೆಯ ವಿಚಾರ ಎಂದು ಹೇಳಿದರು ಮುಂದುವರಿದ ಅನೇಕ ರಾಷ್ಟಗಳನ್ನು ಮೀರಿ ಕೋವಿಡ್ ಮರಣ ಪ್ರಮಾಣವನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ವಿಜ್ಞಾನಿಗಳ ಕಾರ್ಯಕ್ಷಮತೆ ಅಭಿನಂದನೀಯ ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಹೇಳಿದರು ಕೃಷಿ ಕಾಯ್ನೆಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಹೊಸದಿಲ್ಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತ ಹೋರಾಟಗಾರರನ್ನು ಬೆಂಬಲಿಸಿ ಬೆಂಗಳೂರಿನಲ್ಲಿ ಇಂದು ಟ್ರಾಕ್ಷರ್ ರ್ಕಾಲಿ ಹಾಗೂ ಪ್ರತಿಭಟನೆ ಹಮ್ಮಿಕೊಂಡಿರುವ ಕ್ರಮವನ್ನು ಕೈಬಿಡುವಂತೆ ಕೃಷಿ ಖಾತೆ ಸಚಿವ ಬಿ

ಪಾಟೀಲ್ ರೈತ ಸಂಘಟನೆಗಳಿಗೆ ಮನವಿ ಮಾಡಿದ್ದಾರೆ ಕೃಷಿ ಕಾಯ್ದೆಗಳು ರೈತರ ಪರವಾಗಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ಕಾಯ್ದುಕೊಳ್ಳಲು ಈ ಎಲ್ಲ ಅಗತ್ಯ ತ್ರಮಗಳನ್ನು ಕೈಗೊಂಡಿವೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಈ ಕುರಿತು ರೈತರಿಗೆ ಅಗತ್ತ ಮಾಹಿತಿಯನ್ನು ಮನವರಿಕೆ ಮಾಡಿಕೊಡಲಾಗಿದೆ ಸರ್ಕಾರದ ಜೊತೆ ಸಹಕರಿಸಿ ಪ್ರತಿಭಟನೆ ಕೈಬಿಡಲು ಮನವಿ ಮಾಡಲಾಗಿದೆ ಎಂದರು

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು

ಿ ಶ್ರಕೃತಿ ವಿಕೋಪ ಮತ್ತು ಕೋವಿಡ್ ನಡುವೆಯೂ ಕೃಷಿಕರು ಉತ್ಪಾದನೆಯನ್ನು ಕಾಪಾಡಿಕೊಂಡು ದೇಶವನ್ನು ಮುನ್ನಡೆಸಿದ್ದಾರೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಿ ನೂತನ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಬೆಂಗಳೂರಿನಲ್ಲಿಂದು ಆಯೋಜಿಸಿರುವ ಟ್ರಾಕ್ವರ್ ರ್ಕಾಲಿ ಹಾಗೂ ಪ್ರತಿಭಟನೆ ಕೈಬಿಡುವಂತೆ ಸಚಿವ ಬಿ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು